ಪುಲ್ವಾಮಾದಲ್ಲಿ ಜೈಷ್ ಇ ಮೊಪಮ್ನದ್ ಸಂಘಟನೆ ನಡೆಸಿದ ಭಯೋತ್ಪಾದನೆ ದಾಳಿಗೆ ಅಮೆರಿಕ ಅಧ್ಯಕ್ಷ ಡೋನಾಲ್ಡ್

ಅಭಿವ್ದದ್ಲಿತೀಲ ರಾಷ್ಟಗಳ ಸಾಮರ್ಥ್ಯವನ್ನು ಪೋತ್ಸಾಹಿಸುವ ಜತೆಗೆ ವಿದ್ಯುನ್ನಾನ ವ್ಯವಸ್ಥೆ ವಿನ್ಯಾಸ ಮತ್ತು ಉತ್ಪಾದನೆಯಲ್ಲಿ ಜಾಗತಿಕ ಕೇಂದ್ರವಾಗಿ ಭಾರತವನ್ನು ಸ್ಲಾನಿಕರಣಗೊಳಿಸುವಿಕೆಗೆ ಈ ನೀತಿ ನೆರವಾಗಲಿದೆ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸಂಪುಟ ಸಭೆ ನಿನ್ನೆ ಈ ನಿರ್ಧಾರ ತೆಗೆದುಕೊಂಡಿದೆ

ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರನ್ನು ಸಪ ಭೇಟಿಯಾಗಲಿರುವ ಸೌದಿ ಅರೇಬಿಯಾದ ಯುವರಾಜ ಎರಡು ದಿನಗಳ ಭೇಟಿಗಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾದ ಯುವ ರಾಜ ಅವರನ್ನು ಆತ್ನೀಯವಾಗಿ ಬರ ಮಾಡಿಕೊಂಡರು ಭೇಟಿ ವೇಳೆ ಉಭಯ ದೇಶಗಳ ಸಚಿವರ ನಿಯೋಗ ಮಟ್ಟದ ಮಾತುಕತೆ ಸಹ ನಡೆಯಲಿದೆ

ಸೌದಿ ಅರೇಬಿಯಾ ಭಾರತದ ನಾಲ್ಲನೇ ಅತಿದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟವಾಗಿದೆ ಭಯೋತ್ಪಾದನೆ ಮತ್ತು ರಾಷ್ಷ ವಿರೋಧಿ ಘಟಕಗಳಿಗೆ ಮಾದಕ ದ್ರವ್ಯ ಅತಿದೊಡ್ಡ ಆದಾಯದ ಮೂಲವಾಗಿದೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹೇಳಿದ್ಲಾರೆ ಆರ್ಟ್ ಆಫ್ ಲಿವಿಂಗ್ ಫೌಂಡೇಷನ್ ಆಯೋಜಿಸಿದ್ದ ಮಾದಕ ದ್ರವ್ಯ ಮುಕ್ತ ಭಾರತ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ಪ್ರಧಾನಿ ಅವರು ವಿಡಿಯೋ ಸಂದೇಶದಲ್ಲಿ ಭಯೋತ್ತಾದನೆಯಂತಹ ಸಂಘಟನೆಗಳಗೆ ಮಾದಕ ದ್ರವ್ಯ ವ್ಯಾಪಾರ ಪ್ರಮುಖ ಆದಾಯದ ಮೂಲವಾಗಿದ್ದು ಇದನ್ನು ಬಳಸಿಕೊಂಡು ದೇಶವನ್ನು ಅಶ್ವಿರಗೊಳಿಸಲು ಯಷ್ಯಿಸುತ್ತಿವೆ ಎಂದಿದ್ದಾರೆ ಪರಿಯಾಣದ ಹಿಸಾರ್ನಲ್ಲಿರುವ ಗುರು ಜಾಂಬೇಶ್ವರ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಸಮಾವೇಶದಲ್ಲಿ ಮಾತನಾಡಿದ ಪ್ರಧಾನಿ ಆರೋಗ್ಗಕರ ಜೀವನ ಉತ್ತಮ ಭವಿಷ್ನ ಮತ್ತು ಸುರಕ್ಷತೆ ಹಾಗೂ ರಾಷ್ನದ ಭದ್ರತಾ ದ್ರಷ್ಲಿಯಿಂದ ಯುವ ಸಮೂಪ ಮಾದಕ ದ್ರವ್ಯದಂತಹ ಚಟಗಳಿಂದ ಮುಕ್ತಿ ಹೊಂದಬೇಕು ಎಂದು ಕರೆ ನೀಡಿದರು ಜತೆಗೆ ಆಕ್ಷವಿತ್ತಾಸ ಮತ್ತು ಸ್ವಯಂ ನಂಬಿಕೆ ಹೊಂದಿರುವವರು ಸುಲಭವಾಗಿ ಮಾದಕ ದ್ರವ್ಯಗಳ ಬಳಕೆಗೆ ಬಲಿಯಾಗುವುದಿಲ್ಲ ಆದರೆ ಮಾದಕ ವ್ಲಸನಗಳಿಗೆ ಬಲಿಯಾದವರನ್ನು ರಕ್ಷಿಸಲು ಯುವ ಪೀಳಿಗೆ ನೆರವಾಗಬೇಕಿದೆ ಎಂದು ಪ್ರಧಾನಿ ಮನವಿ ಮಾಡಿದರು ಹಾಗೆಯೇ ಮಾದಕ ವ್ಯಸನಗಳಿಗೆ ತುತ್ತಾದರವನ್ನು ರಕ್ಷಿಸಲು ಸರ್ಕಾರ ಹಲವು ಉಪ್ರಹಮಗಳನ್ನು ಕೈಗೊಂಡಿದೆ ಎಂದು ಇದೇ ವೇಳೆ ಹೇಳಿದ್ದಾರೆ

ಏರೋ ಇಂಡಿಯಾ ಪ್ರದರ್ಶನ ಭಾರತೀಯ ವಿಮಾನಯಾನ ಬಲ ಪ್ರದರ್ಶನ ಹಾಗೂ ನಾಗರಿಕ ವಿಮಾನ ಕಂಪನಿಗಳ ವಸ್ತು ಪ್ರದರ್ಶನಕ್ಕೆ ವೇದಿಕೆ ಕಲ್ಪಿಸಲಿದೆ

ಇಸ್ರೇಲ್ ಅಮೆರಿಕ ಇಂಗ್ಲೆಂಡ್ ಜರ್ಮನಿ ರಷ್ಣಾ ಮತ್ತು ಪ್ರಾನ್ಸ್ ಸೇರಿದಂತೆ ಹಲವು ದೇಶಗಳ ಯುದ್ಲವಿಮಾನಗಳು ಹಾರಾಟ ನಡೆಸಲಿವೆ ಪ್ರದರ್ಶನದ ವೇಳೆ ವಿಚಾರ ಸಂಕಿರಣ ಪಲವಾರು ಒಪ್ಪಂದಗಳ ಕುರಿತು ಸಮಾಲೋಚನೆ ಮತ್ತಿತರ ಕಾರ್ಯಕ್ರಮಗಳು ನಡೆಯಲಿವೆ ದೇಶ ವಿದೇಶಗಳ ಪಲವು ಪ್ರಮುಖ ಕಂಪನಿಗಳು ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಳ್ಳಲಿವೆ ವೈಮಾನಿಕ ಪ್ರದರ್ಶನದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಮೊಲೀಸ್ ಭದ್ರತೆಯನ್ನು ನಿಯೋಜಿಸಲಾಗಿದೆ

ಜತೆಗೆ ಇದೇ ಜಿಲ್ಲೆಗಳಲ್ಲಿ ನಮಾಮಿ ಗಂಗಾ ಯೋಜನೆಯಡಿ ಪಲವು ಯೋಜನೆಗಳಿಗೂ ಸಚಿವರು ಶಂಕು ಸ್ಲಾಪನೆ ನೆರವೇರಿಸಲಿದ್ದಾರೆ ಕೇಂದ್ರ ಸಚಿವ ಸತ್ಯಪಾಲ್ ಸಿಂಗ್ ಮುಖ್ಯಮಂತ್ರಿ ಯೋಗಿ ಆದಿತ್ನ ನಾಥ್ ಮತ್ತು ಉಪ ಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಈ ಕಾರ್ಯಕ್ರಮದಲ್ಲಿ ಉಪಸ್ಲಿತರಿರಲಿದ್ದಾರೆ

ಈ ಪ್ರಸ್ತಾಪ ಕುರಿತಂತೆ ವಾಣಿಜ್ಞ ಮತ್ತು ಕಾರ್ಖಾನೆ ಖಾತೆ ಸಚಿವ ಸುರೇಶ್ಪ್ರಭು ಸ್ಪಷ್ಟಪಡಿಸಿದ್ದಾರೆ ಈ ರಿಯಾಯಿತಿ ಪಡೆಯಲು ಅರ್ಹ ನವೋದ್ಯಮಗಳು ಉದ್ಯಮ ಮತ್ತು ಆಂತರಿಕ ವ್ಯವಹಾರಗಳ ಪ್ರಚಾರ ಇಲಾಖೆಯೊಂದಿಗೆ ಸ್ವಯಂ ಘೋಷಿತ ಪ್ರಮಾಣ ಪತ್ರಕ್ಕೆ ಸಹಿ ಮಾಡಿರಬೇಕು

ಪೊಪೆಸರ್ ನಮ್ವರ್ ಸಿಂಗ್ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ವೆಯಲ್ಲಿ ಹಲವು ಬಾರಿ ಚಿಕಿತ್ಸೆಗೆ ಒಳಪಟ್ಟಿದ್ದರು

ಹಲವು ಪುಸ್ತಕಗಳನ್ನು ರಚಿಸಿರುವ ಅವರು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ

ಭಾರತದೊಂದಿಗೆ ಈ ಸಂಬಂಧ ನಿರಂತರ ಸಂಪರ್ಕದಲ್ಲಿದ್ದು ಬರೀ ಶೋಕ ವ್ಯಕ್ತಪಡಿಸುವುದಷ್ಟೇ ಅಲ್ಲ ಸರ್ಕಾರಕ್ಕೆ ಪ್ರಬಲ ಬೆಂಬಲ ನೀಡುವುದಾಗಿಯೂ ಪಲ್ಲಾಡಿನೋ ಸ್ಪಷ್ಟಪಡಿಸಿದ್ದಾರೆ ಈ ದಾಳಿ ತನಿಖೆಗೆ ಸಂಬಂಧಿಸಿದಂತೆ ಪಾಕಿಸ್ತಾನ ಸಂಪೂರ್ಣ ಸಹಕಾರ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಜೈಷ್ ಎ ಮೊಹಮ್ನದ್ ಹಾಗು ಅದರ ಮುಖಂಡರ ವಿರುದ್ಲ ಪಾಕಿಸ್ತಾನ ಶೀಘ್ರ ಕ್ರಮ ಕ್ರೆಗೊಳ್ಳುವಂತೆ ರಾಜ್ಯ ಕಾರ್ಲದರ್ಶಿ ಮೈಕ್ ಮೊಂಪಿಯೋ ಹಾಗೂ ವೈಟ್ಹೌಸ್ನ ಮಾಧ್ವಮ ಕಾರ್ತದರ್ಶಿ ಸರಾಹ್ ಸ್ವಾಂಡರ್ಸ್ ಪ್ರತ್ಯೇಕ ಹೇಳಿಕೆಗಳಲ್ಲಿ ಒತ್ತಾಯಿಸಿದ್ದಾರೆ ಮಲ್ವಾಮಾ ದಾಳಿ ಕುರಿತಂತೆ ಸಾಕ್ಷಿ ಕೇಳಿರುವ ಪಾಕಿಸ್ತಾನ ಪ್ರಧಾನಮಂತ್ರಿ ಇಮ್ರಾನ್ಖಾನ್ ಅವರನ್ನು ಕೇಂದ್ರ ಪಣಕಾಸು ಸಚಿವ ಅರುಣ್ ಜೇಟ್ಲಿ ಟೀಕಿಸಿದ್ದಾರೆ ದಾಳಿ ಹೊಣೆಯನ್ನು ಈಗಾಗಲೇ ಜೈಷ್ ಎ ಮೊಪಮದ್ ಸಂಘಟನೆ ಹೊತ್ತುಕೊಂಡಿದೆ ಸೋಮವಾರ ಪಾಕಿಸ್ತಾನಿ ಉಗ್ರರು ಪತರಾಗಿದ್ದು ನೆರೆಯ ಪಾಕಿಸ್ತಾನ ಇದರ ಸಾಕ್ಷಿಯನ್ನು ಈಗಾಗಲೇ ಹೊಂದಿದೆ ಎಂದು ಸಚಿವರು ತಿಳಿಸಿದ್ದಾರೆ ಈ ಕ್ರಮದ ವಿರುದ್ದ ಜಾಗತಿಕವಾಗಿ ವಿರೋಧ ವ್ಯಕ್ತವಾಗಿದ್ದು ಭಾರತಕ್ಕೆ ಜಾಗತಿಕ ಬೆಂಬಲ ಸಿಕ್ಕಿದೆ ಎಂದರು ಈ ಘಟನೆಗೆ ಖಂಡನೆ ಹಾಗೂ ಮೃತಪಟ್ಟ ಕುಟುಂಬಗಳಿಗೆ ಕನಿಷ್ಠ ಸಹಾನುಭೂತಿಯನ್ನು ಪಾಕ್ ಪ್ರಧಾನಿ ತೋರಿಲ್ಲ ಎಂದು ಸಚಿವರು ಖಂಡಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಮಲ್ವಾಮ ಜಿಲ್ಲೆಯ ರತ್ನಿಮೋರಾ ಪ್ರದೇಶದಲ್ಲಿ ಕಳೆದವಾರ ನಡೆದ ಗುಂಡಿನ ಚಕಮಕಿಯಲ್ಲಿ ತೀವ್ರಗಾಯಗೊಂಡು ಆಸ್ವತ್ರೆಯಲ್ಲಿ ದಾಖಲಾಗಿದ್ದ ಸೇನಾ ಕಮಾಂಡರ್ ಸಂದೀಪ್ ಕುಮಾರ್ ನಿನ್ನೆ ಹುತಾತ್ಲರಾಗಿದ್ದಾರೆ ತೀವ್ರ ಗಾಯಗೊಂಡಿದ್ದ ಪ್ಚಾರಾಟ್ರೂಪರ್ ಸಂದೀಪ್ ಕುಮಾರ್ ಶ್ರೀನಗರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಎಂದು ಭದ್ರತಾ ಮೂಲಗಳು ತಿಳಿಸಿವೆ

ಅನಂತನಾಗ್ ಕುಲ್ಗಾಮ್ ಬದ್ಗಾಮ್ ಬಾರಾಮುಲ್ಲಾ ಕುಪ್ವಾರ ಬಂಡಿಪೋರ್ ಗಂದರ್ಬಾಲ್ ಮತ್ತು ಲೇ ಪ್ರದೇಶಗಳಲ್ಲಿ ಹಿಮಪಾತವಾಗುವ ಕುರಿತಂತೆ ಎಚ್ಚರಿಕೆ ರವಾನಿಸಲಾಗಿದೆ ಈ ಜಿಲ್ಲೆಗಳ ಎಲ್ಲಾ ಉಪಆಯುಕ್ತರು ಹಿಮಪಾತದ ಬಗ್ಗೆ ಎಚ್ಷರಿಕೆಯಿಂದ ಇರುವಂತೆ ಜನತೆಗೆ ಮುನ್ನಚ್ಷರಿಕೆ ನೀಡಿದ್ದಾರೆ

ಇದರ ಅಂಗವಾಗಿ ಜಿಲ್ಲಾಡಳಿತ ಇಟಾನಗರದಲ್ಲಿ ಅರುಣಾಚಲ ಪ್ರದೇಶ ಈಕ್ಷೇಸ್ಲೀಯನ್ ಸಂಸ್ಥೆಯ ಸಹಭಾಗಿತ್ತದಲ್ಲಿ ಮೂರು ದಿನಗಳ ಕುದುರೆ ಪ್ರದರ್ಶನ ಮತ್ತು ಪ್ರಾದೇಶಿಕ ಈಕ್ಷೇಸ್ಟೀಯನ್ ಕೂಟ ಆಯೋಜಿಸಿದೆ ಮುಖ್ಯ ಕಾರ್ಯದರ್ಶಿ ಸತ್ಯಗೋಪಾಲ್ ಕಾರ್ಯಕ್ರಮ ಉದ್ವಾಟಿಸಲಿದ್ದಾರೆ ನಿಖತ್ ಜರೀನ್ ಮತ್ತು ಮೀನಾಕುಮಾರಿ ದೇವಿ ಬಲ್ಗೇರಿಯಾದ ಸೋಫಿಯಾದಲ್ಲಿ ನಡೆದ ಸ್ವಾಂಡ್ವಾ ಮೆಮೋರಿಯಲ್ ಬಾಕ್ಸಿಂಗ್ ಟೂರ್ನಿಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಮೊತ್ತ ಮೊದಲ ಬಾಕ್ಸರ್ಗಳು ಎನಿಸಿದ್ದಾರೆ